ವಾರ್ತೆಗಳ ವಿವರ ಮನ್ ಕಿ ಬಾತ್ ಸರ್ಕಾರದ ಮಾತಲ್ಲ ಇದು ಸಮಾಜದ ಮಾತು ಮನ್ ಕಿ ಬಾತ್ ಒಂದು ಮಹತ್ವಾಕಾಂಕ್ಷಿ ದೇಶದ ಮಾತಾಗಿದೆ ದೇಶದ ಜೀವಾಳ ರಾಜನೀತಿಯೂ ಅಲ್ಲ ರಾಜಶಕ್ತಿಯೂ ಅಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ನಿರೀಕ್ಷೆ ಮಾಡುವುದಕ್ಕಿಂತ ಸಮ್ಮತಿಸಿದರೆ ಹಾಗೂ ಯಾವುದೇ ವಿಷಯವನ್ನು ನಿರಾಕರಿಸುವುದಕ್ಕಿಂತ ಚರ್ಚಿಸುವುದರಿಂದ ಸಂವಹನ ಅತ್ಯಂತ ಪರಿಣಾಮಕಾರಿ ಮನ್ ಕಿ ಬಾತ್ ಕಾರ್ಯಕ್ರಮದಿಂದಾಗಿ ರೇಡಿಯೋ ಮತ್ತಷ್ಟು ಜನಪ್ರಿಯಗೊಳ್ಳುತ್ತಿದೆ ಎಂಬ ಮಾತು ಕೇಳಿ ಸಂತಸವಾಗಿದೆ ಜನರು ಟಿ

ಎಮ್ ರೇಡಿಯೋ ಮೊಬೈಲ್ ಇಂಟರ್ನೆಟ್ ಮೂಲಕವೂ ಮನ್ ಕಿ ಬಾತ್ನಲ್ಲಿ ಪಾಲ್ಗೊಂಡಿರುವುದು ವಿಶೇಷ ಮನ್ ಕಿ ಬಾತ್ನಲ್ಲಿ ರಾಜಕೀಯ ವಿಷಯಗಳನ್ನು ದೂರವಿಡಲು ಹೆಚ್ಚಿನ ತ್ರಮವಹಿಸಲಾಗುತ್ತದೆ ತಮ್ಮ ಈ ಸಂಕಲ್ಪ ನಿಭಾಯಿಸಲು ಹೆಚ್ಚಿನ ಶಕ್ತಿ ಶ್ರೇರಣೆ ಜನರಿಂದಲೇ ದೊರೆತಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಬದರು

ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ ಸುವರ್ಣ ಸಂಚಿಕೆಯಲ್ಲಿ ನಿನ್ನೆ ಜನತೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಸಂವಿಧಾನ ಸಭೆ ದೇಶದ ಮಹಾನ್ ಪ್ರತಿಭೆಗಳ ಸಂಗಮವೇ ಆಗಿತ್ತು ಸ ಅದರಲ್ಲಿ ಸ್ರತಿಯೊಬ್ಬ ಭಾರತೀಯನೂ ಸಶಕ್ತನಾಗಬೇಕು ಕಡುಬಡವನೂ ಸಹ ಸಮರ್ಥನಾಗಬೇಕು ಎಂಬ ಆಶಯದಿಂದ ಸಂವಿಧಾನವನ್ನು ನೀಡಲು ಬದ್ಧರಾಗಿದ್ದರು ಎಂದರು

ಬೆಂಗಳೂರಿನಿಂದ ಸೇನಾ ಹೆಲಿಕಾಪ್ಟರ್ನಲ್ಲಿ ತರಲಾದ ಚಲನಚಿತ್ರ ನಟ ಅಂಬರೀಶ್ ಅವರ ಪಾರ್ಥಿವ ಶರೀರವನ್ನು ಮಂಡ್ಣದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಇಡಲಾಗಿದೆ ಬೆಂಗಳೂರಿನ ಎಚ್

ಎಲ್ ವಿಮಾನ ನಿಲ್ದಾಣದಿಂದ ಸೇನಾ ಹೆಲಿಕ್ಯಾಪ್ಟರ್ನಲ್ಲಿ ಪಾರ್ಥಿವ ಶರೀರವನ್ನು ಮಂಡ್ಯಕ್ಕೆ ನಿನ್ನೆ ಅಪರಾಹ್ನ ರವಾನಿಸಲಾಯಿತು ಅಂಬರೀಶ್ ಅವರ ಪಾರ್ಥೀವ ಶರೀರ ನಿನ್ನೆ ಮಂಡ್ಯಕ್ಷೆ ಆಗಮಿಸುತ್ತಿದ್ದಂತೆ ಮಂಡ್ಯ ನಗರದಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು ಪ್ರಮುಖ ಬೀದಿಗಳಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು ರಸ್ತೆ ಬದಿ ವ್ಯಾಪಾರಿಗಳು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ಮುಚ್ಚಿ ಅಂಬರೀಶ್ ಅವರಿಗೆ ಗೌರವ ಸಲ್ಲಿಸಿದರು

ಪುಟ್ಟರಾಜು ಸಂಸದ ಎಲ್

ಶಿವರಾಮೇಗೌಡ ಮತ್ತಿತರರು ಉಪ್ಯಿತರಿದ್ದು ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡರು ಸಹಸ್ತಾರು ಸಾರ್ವಜನಿಕರು ಅಗಲಿದ ನಾಯಕನ ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಣರು ಮಂಡ್ಯದಲ್ಲಿ ಅಂತಿಮ ದರ್ಶನ ಪಡೆದರು ಇದಕ್ಕೂ ಮುನ್ನ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಪಾರ್ಥೀವ ಶರೀರವನ್ನು ಇಡಲಾದ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ

ಕುಮಾರಸ್ವಾಮಿ ಅಂತಿಮ ದರ್ಶನ ಪಡೆದರು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಂಬರೀಷ್ ಪಾರ್ಥಿವ ಶರೀರದ ದರ್ಶನ ಪಡೆದು ಕುಟುಂಬದ ಸದಸ್ಟರಿಗೆ ಸ್ವಾಂತನ ಹೇಳಿದರು ಅಂಬರೀಷ್ ನಿಧನದ ಹಿನ್ನೆಲೆ ಅಭಿಮಾನಿಗಳು ಭಾವೋದ್ವೇಗಕ್ಕೆ ಒಳಗಾಗಬಾರದು ಯಾವುದೇ ಅತಿರೇಕದ ಹೆಜ್ಜೆಯಿಡಬಾರದು ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಅಂಬರೀಷ್ ಅವರ ನಿಧನ ಎಲ್ಲರಿಗೂ ದುಃಖದ ಸಂಗತಿ ಅವರಿಗೆ ಗೌರವಪೂರ್ಣ ವಿದಾಯ ಹೇಳುವುದು ನಮ್ಮ ಕರ್ತಮ್ಯ ಆದ್ದರಿಂದ ಅಭಿಮಾನಿಗಳು ಸಂಯಮ ತಂದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಮಾಜಿ ಪ್ರಧಾನಿ ಎಚ್

ದೇವೆಗೌಡ ಅವರು ಅಂಬರೀಶ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿ ಕರ್ನಾಟಕ ಓರ್ವ ಧೀಮಂತ ಚಿತ್ರನಟ ಹಾಗೂ ಸಹದೃಯಿ ನಾಯಕನನ್ನು ಕಳೆದುಕೊಂಡಿದೆ ಎಂದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡ ಚಿತ್ರರಂಗದ ಶ್ರೇಷ್ಠ ಕಲಾವಿದರಾಗಿ ನಾಡಿನ ಕಲಾವಿದರಾಗಿ ನಾಡಿನ ಕಲಾ ಜಗತ್ತಿಗೆ ನೀಡಿರುವ ಕೊಡುಗೆ ಅಪಾರ ಎಂದು ಸ್ಥರಿಸಿದರು

ಶಿವಕುಮಾರ್ ಅಂಬರೀಷ್ ಅತಿ ಹೆಚ್ಚು ಗೆಳೆಯರನ್ನು ಹೊಂದಿದ್ದ ಸ್ನೇಹಜೀವಿ ಇಡೀ ಚಿತ್ರರಂಗ ಅವರ ಮಾತಿಗೆ ಮನ್ನಣೆ ನೀಡುತ್ತಿತ್ತು ಎಂದು ಕಂಬನಿ ಮಿಡಿದರು

ಯಡ್ಕೂರಪ್ಪ ಅಂಬರೀಷ್ ಹಲವು ಬಾರಿ ವಿಧಾನಸಭೆಯಲ್ಲಿ ರೈತರ ಪರ ಧ್ವನಿಯಾಗಿದ್ದರು ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಎಂದರು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಪಕ್ಷದ ಹಿರಿಯ ನಾಯಕರಾಗಿದ್ದ ಅಂಬರೀಷ್ ಅಪಾರ ಜನಮನ್ನಣೆ ಗಳಿಸಿದ್ದರು ಅವರ ನಿಧನದಿಂದ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು ಸಂಸದ ವೀರಪ್ಪ ಮೊಯಿಲಿ ಸಿನಿಮಾ ರಂಗದ ಮುಂಚೂಣಿಯ ನಾಯಕರಾಗಿದ್ದ ಅಂಬರೀಷ್ ನಾಡಿನ ವಿಚಾರಗಳಿಗೆ ಸದಾ ಸ್ವಂದಿಸುತ್ತಿದ್ದರು ಎಂದು ನೆನೆದರು ಅಂಬರೀಶ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ಷಿಯೆ ಇಂದು ಕಂಠೀರವ ಸ್ಟುಡಿಯೋದಲ್ಲಿರುವ ರಾಜ್ಕುಮಾರ ಸಮಾಧಿ ಸಾರಕದ ಬಳಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಲಿದೆ ಈ ಹಿನ್ನೆಲೆ ನಿನ್ನೆ ಮುಖ್ಯಮಂತ್ರಿ ಅವರು ಕಂಠೀರವ ಸ್ಟುಡಿಯೋದಲ್ಲಿ ಸ್ವಳ ಪರಿಶೀಲನೆ ನಡೆಸಿದರು ಅಂಬರೀಷ ನಿಧನದ ಹಿನ್ನೆಲೆ ನಾಳೆಯವರೆಗೆ ರಾಜ್ಯಾದ್ದಂತ ಶೋಕಾಚರಣೆ ಘೋಷಿಸಲಾಗಿದೆ

ಜಾಫರ್ ಷರೀಫ್ ಬೆಂಗಳೂರಿನಲ್ಲಿ ನಿನ್ನೆ ವಿಧಿವಶರಾಗಿದ್ದಾರೆ

ಜಾಫರ ಶರೀಫ್ ಅವರ ನಿಧನಕ್ಕೆ ರಾಷ್ವಪತಿ ರಾಮ್ನಾಥ್ ಕೋವಿಂದ್ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾಕ್ಷರ್ ಜಿ ಪರಮೇಶ್ವರ್ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಕೂರಪ್ಪ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಜಗದೀಶ್ ಶೆಟ್ಟರ್ ಮತ್ತು ಸಂಸದ ಪ್ರಲ್ವಾದ ಜೋಶಿ ಸಂತಾಪ ಸೂಚಿಸಿದ್ದಾರೆ ಗೋವಾ ಸರ್ಕಾರ ಕರ್ನಾಟಕದ ಮೀನಿಗೆ ನಿರ್ಬಂಧ ವಿಧಿಸಿಲ್ಲ ಎಂದು ಗೋವಾ ಸರ್ಕಾರದ ಆರೋಗ್ಯ ಖಾತೆ ಸಚಿವ ವಿಶ್ವಜಿತ್ ರಾಣೆ ತಿಳಿಸಿರುವುದಾಗಿ ಕಂದಾಯ ಖಾತೆ ಸಚಿವ ಆರ್ ವಿ ದೇಶಪಾಂಡೆ ಸ್ವಷ್ಷನೆ ನೀಡಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೋವಾ ರಾಜ್ಯಕ್ಷೆ ಬೇರೆ ಬೇರೆ ರಾಜ್ಯಗಳಿಂದ ಮೀನು ಸರಬರಾಜು ಆಗುತ್ತಿದೆ ಆದರೆ ಕೆಲವು ಮೀನುಗಳ ಗುಣಮಟ್ಟ ಸರಿ ಇಲ್ಲದ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಗುಣಮಟ್ಟದ ಪ್ರಮಾಣ ಪತ್ರ ಪಡೆಯುವಂತೆ ಗೋವಾ ಸರ್ಕಾರ ಸೂಚಿಸಿದೆ ಎಂದರು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು